ಪಿಎಮ್ಸಿ ಬ್ಯಾಂಕ್ ಹಗರಣ ಸಂಬಂಧ ಮುಂಬೈ ಪೊಲೀಸರಿಂದ ಇಬ್ಬರು ಲೆಕ್ಸ

ವಿಶ್ವ ಪ್ಯಾರಾಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಜಾವೆಲಿನ್ ಎಸೆತ ಸ್ವರ್ಧೆಯಲ್ಲಿ ಶ ಸುಂದರ್ಸಿಂಗ್ಗೆ ಚಿನ್ಸ ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ಗೆ ದೇಶದ ಮೂವರು ಕ್ರೀಡಾಪಟುಗಳ ಪ್ರವೇಶ ಖಚಿತ

ಈವರೆಗೆ ರಾಜ್ಯದಲ್ಲಿ ಸರ್ಕಾರ ರಚನೆಯ ಚಿತ್ರಣ ಸ್ಪಷ್ಟವಾಗಿಲ್ಲ

ರಾಷ್ಟ ಪತಿ ರಾಮನಾಥ್ ಕೋವಿಂದ್ ಅವರು ಕೇಂದ್ರ ಸಚಿವ ಸಂಪುಟಕ್ಕೆ ಅರವಿಂದ್ ಗಣಪತ್ ಸಾವಂತ್ ನೀಡಿದ್ದ ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಅವರಿಗೆ ಭಾರಿ ಕೈಗಾರಿಕೆಗಳು ಮತ್ತು ಸಾರ್ವಜನಿಕ ಉದ್ದಿಮೆಗಳ ಖಾತೆಯನ್ನು ಹೆಚ್ಚುವರಿಯಾಗಿ ವಹಿಸಿಕೊಡಲಾಗಿದೆ ನಿನ್ನೆ ಶಿವಸೇನಾ ಮುಖಂಡ ಅರವಿಂದ್ ಸಾವಂತ್ ಅವರು ಸಚಿವ ಸಂಪುಟಕ್ಕೆ ರಾಜೀನಾಮೆ ಸಲ್ಲಿಸಿದ್ದರು

ವಿನೂತನ ಭವಿಷ್ಣಕ್ನಾಗಿ ಆರ್ಥಿಕತೆಯ ಬೆಳವಣಿಗೆ ಎನ್ನುವುದು ಈ ಬಾರಿಯ ಬ್ರಿಕ್ ಸಮಾವೇಶದ ಘೋಷ ವಾಕ್ಯವಾಗಿದೆ

ಅವರೊಂದಿಗೆ ದೇಶದ ಪ್ರಮುಖ ಉದ್ಯಮಿಗಳ ಬೃಹತ್ ನಿಯೋಗವೂ ಕೂಡ ಸಮಾವೇಶದಲ್ಲಿ ಭಾಗವಹಿಸಲಿದೆ ಬ್ರಿಕ್ಸ್ ಗುಂಪಿನ ಐದು ಸದಸ್ಯ ದೇಶಗಳಾದ ಬ್ರೆಜಿಲ್ ರಷ್ಯಾ ಭಾರತ ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ಉದ್ಯಮಿಗಳೊಂದಿಗೆ ಪ್ರಮುಖ ಸಮಾಲೋಚನೆ ನಡೆಯುವ ನಿರೀಕ್ಷೆ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಮಾವೇಶದ ಸಂದರ್ಭದಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾದಿಮೀರ್ ಪುತಿನ್ ಮತ್ತು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರೊಂದಿಗೆ ಪ್ರತ್ಯೇಕ ದ್ವಿಪಕ್ಷೀಯ ಸಭೆಗಳನ್ನು ಸಹ ನಡೆಸಲಿದ್ದಾರೆ

ಜಮ್ಮನಲ್ಲಿ ನಡೆದ ಆರೊಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ವಲಯದ ಕಾರ್ಯಕ್ರಮಗಳ ಸಭೆಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಗಿರೀಶ್ ಚಂದ್ರ ಮುರ್ಮು ಈ ಮಾಹಿತಿ ನೀಡಿದ್ದಾರೆ

ಜಮ್ಮು ಮತ್ತು ಕಾಶ್ಮೀರದ ಜನತೆಯ ಹೃದಯ ಮನಸ್ಸುಗಳನ್ನು ಗೆಲ್ಲುವ ಪ್ರಯತ್ನದ ಭಾಗವಾಗಿ ಭಾರತೀಯ ಸೇನೆ ಹಲವಾರು ಸದ್ಬಾವನಾ ಸಂಪರ್ಕ ಚಟುವಟಿಕೆಗಳನ್ನು ಕೈಗೊಂಡಿದೆ ಜಮ್ಮು ವಿಭಾಗದ ರಾಂಬನ್ ಜಿಲ್ಲೆಯ ದೂರದ ಸರ್ನಿ ಗ್ರಾಮದಲ್ಲಿ ವಾಸಿಸುತ್ತಿರುವವರಿಗಾಗಿ ಸೇನೆ ವೈದ್ಯಕೀಯ ರಕ್ಷಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ

ಸಾಮಾನ್ಯವಾಗಿ ಇಂತಹ ಸೌಲಭ್ಯ ಹೊಂದಿರದ ಇಲ್ಲಿನ ವಾಸಿಗಳಿಗೆ ವೈದ್ಯಕೀಯ ತಂದ ಅತ್ಯಂತ ಅಗತ್ಯದ ಔಷಧ ಮತ್ತು ವೈದ್ಯಕೀಯ ಸಲಹೆಯನ್ನು ನೀಡಲಾಯಿತು ಸ್ಥಳೀಯ ಜನರೊಂದಿಗೆ ಒಡನಾಟ ಮತ್ತು ಮಾತುಕತೆ ನಡೆಸಿ ಅವರು ಎದುರಿಸುತ್ತಿರುವ ತೊಂದರೆ ಸಮಸ್ಯೆಗಳನ್ನು ಅರಿತುಕೊಳ್ಳಲು ಇದು ಸೇನಾ ಸಿಬ್ಬಂದಿಗೆ ಅವಕಾಶ ಮಾಡಿಕೊಟ್ಟಿತ್ತು ಇದರಿಂದ ಸ್ಥಳೀಯ ಸಮಸ್ಯೆಗಳನ್ನು ಸಾಧ್ಯವಾದಷ್ಟು ಕಡಿಮೆ ಸಮಯದಲ್ಲಿ ಸೂಕ್ತ ರೀತಿಯಲ್ಲಿ ನಿಭಾಯಿಸುವತ್ತ ಗಮನ ಹರಿಸಲು ಭಾರತೀಯ ಸೇನೆಗೆ ಇದು ನೆರವಾಗುವುದು ಜಮ್ಮು ಕಾಶ್ಮೀರದ ಗಂದರ್ಬಾಲ್ ಜಿಲ್ಲೆಯ ಕುಲಾನ್ ಪ್ರದೇಶದಲ್ಲಿ ಇಂದು ಬೆಳಿಗ್ಗೆ ನಡೆದ ಗುಂಡಿನ ಚಕಮಕಿಯಲ್ಲಿ ಇಬ್ಬರು ಭಯೋತ್ಪಾದಕರ ಹತ್ಯೆಯಾಗಿದೆ ಭಯೋತ್ಪಾದಕರು ಅಡಗಿರುವ ಸುಳಿವಿನ ಆಧಾರದ ಮೇಲೆ ಭದ್ರತಾ ಪಡೆಗಳು ಈ ಪ್ರದೇಶದಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದಾಗ ಗುಂಡಿನ ಚಕಮಕಿ ನಡೆಯಿತು

ಕಳೆದ ರಾತ್ರಿ ಮುಂಬೈ ಪೊಲೀಸ್ನ ಆರ್ಥಿಕ ಅಪರಾಧಗಳ ಫಟಕ ಈ ಇಬ್ಬರನ್ನು ಬಂಧಿಸಿದೆ ಹಗರಣ ನಡೆದಾಗ ಜಯೇಶ್ ಸಂಘಾನಿ ಮತ್ತು ಕೇತನ್ ಲಖಡಾ ವಾಲಾ ಲೆಕ್ಕ ಪರಿಶೋಧಕರಾಗಿ ಕಾರ್ಯ ನಿರ್ವಹಿಸುತ್ತಿದ್ದರು ಬ್ಯಾಂಕ್ನ ಹಿರಿಯ ಅಧಿಕಾರಿಗಳನ್ನು ಒಳಗೊಂಡಿರಬಹುದಾದ ಅಕ್ರಮಗಳನ್ನು ಮುಚ್ಚಿಹಾಕುವಲ್ಲಿ ಕೂಡ ಈ ಇಬ್ಬರು ಪ್ರಮುಖ ಪಾತ್ರ ವಹಿಸಿದ್ದರೆಂದು ಶಂಕಿಸಲಾಗಿದೆ ಆರೋಪಿಗಳಲ್ಲಿ ಕೆಲವರು ಎಚ್ಡಿಐಎಲ್ ಸಮೂಹ ಕಂಪನಿಗಳ ನಡುವೆ ಸಂಬಂಧ ಹೊಂದಿರಬಹುದೆಂದು ಇಒಡಬ್ಲೂ ಶಂಕಿಸುತ್ತಿದೆ ಮತ್ತೊಂದು ಬೆಳವಣಿಗೆಯಲ್ಲಿ ಪಿಎಮ್ಸಿ ಬ್ಯಾಂಕ್ನ ಇಬ್ಬರು ನಿರ್ದೇಶಕರುಗಳಾದ ಪರ್ಮಿಕ್ ಸೋದಿ ಮತ್ತು ಸುರ್ಜಿತ್ ಸಿಂಗ್ ನಾರನ್ ಅವರುಗಳು ಸಲ್ಲಿಸಿದ್ದ ಬಂಧನ ಪೂರ್ವ ಜಾಮೀನು ಮನವಿ ಅರ್ಜಿಯನ್ನು ಮುಂಬೈ ಸತ್ರ ನ್ಯಾಯಾಲಯ ನಿನ್ನೆ ತಿರಸ್ಕರಿಸಿದೆ ಆರೋಪಿಗಳ ವಿಚಾರಣೆ ನಡೆಸುವ ಅಗತ್ಯವಿದೆ ಎಂದು ಗಮನಿಸಿದ ನಂತರ ಹೆಚ್ಚುವರಿ ಸತ್ರ ನ್ಯಾಯಾದೀಶರು ಅರ್ಜಿಗಳನ್ನು ವಜಾ ಮಾದಿದ್ದಾರೆ ಎಚ್ಡಿಐಎಲ್ ಸಮೂಹಕ್ಕೆ ಪಿಎಮ್ಸಿ ಬ್ಯಾಂಕ್ ಸಾಲಗಳನ್ನು ನೀಡಿರುವ ಬಗ್ಗೆ ತಮಗೆ ತಿಳಿದಿರಲಿಲ್ಲವೆಂದು ನಾರನ್ ಮತ್ತು ಸೋದಿ ಹೇಳಿದ್ದಾರೆ

ಕಾರ್ತಿಕ ಹುಣ್ಣಿಮೆಯನ್ನು ಪ್ರತಿವರ್ಷ ಪ್ರಕಾಶಪರ್ವವೆಂದು ಆಚರಿಸಲಾಗುತ್ತದೆ

ರಾಷ್ಟ್ರಪತಿ ರಾಮನಾಥ ಕೋವಿಂದ್ ಪಂಜಾಬ್ನ ಕಪೂರ್ತಲಾ ಜಿಲ್ಲೆಯಲ್ಲಿರುವ ಸುಲ್ತಾನ್ಪುರ್ ಲೋಧಿಯಲ್ಲಿ ನಡೆದ ವಿಶೇಷ ಸಮಾರಂಭದಲ್ಲಿ ಭಾಗವಹಿಸಿದರು

ಸಮಾಚಾರ ಮತ್ತು ಪ್ರಸಾರ ಖಾತೆಯ ಸಚಿವ ಪ್ರಕಾಶ್ ಜಾವಡೇಕರ್ ಇಂದು ನಾಂದೇಡ್ನಲ್ಲಿ ಹುಜೂರ್ ಸಾಹೇಬ್ ಸಚ್ಖಂದ್ ಗುರುದ್ವಾರಾದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಬಿಹಾರದ ಪಾಟ್ವಾದಲ್ಲಿ ತಖತ್ ಶ್ರೀ ಹರಿಮಂದಿರ್ ಸಾಹೇಬ್ ಗುರುದ್ವಾರಾದಲ್ಲಿ ಕಳೆದ ಮೂರು ದಿನಗಳಿಂದ ನಡೆಯುತ್ತಿದ್ದ ವಿಶೇಷ ಕಾರ್ಯಕ್ರಮಗಳು ಇಂದು ಮುಕ್ತಾಯಗೊಳ್ಳಲಿವೆ ಕಾರ್ತಿಕ ಪೂರ್ಣಿಮಾ ಅಂಗವಾಗಿ ಉತ್ತರ ಪ್ರದೇಶದ ಗಂಗಾ ಹಾಗೂ ಅದರ ಉಪನಗರಗಳಲ್ಲಿ ಇಂದು ಬೆಳಿಗ್ಗೆಯಿಂದ ಲಕ್ಷಾಂತರ ಭಕ್ತರು ಪುಣ್ಯ ಸ್ನಾನ ಮಾಡುತ್ತಿದ್ದಾರೆ ಕಾರ್ತಿಕ ಪೂರ್ಣಿಮಾ ಗುರುನಾನಕ್ ಜಯಂತಿ ಮತ್ತು ದೇವ ದೀಪಾವಳಿ ಈ ಮೂರೂ ಹಬ್ಬಗಳ ಹಿನ್ನೆಲೆಯಲ್ಲಿ ವ್ಯಾಪಕ ಭದ್ರತಾ ಮಾರ್ಪಾಡುಗಳನ್ನು ಮಾಡಲಾಗಿದೆ

ದೇಶ ವಿಭಜನೆಯ ನಂತರ ಹರಿಯಾಣದ ಕುರುಕ್ಷೇತ್ರದಲ್ಲಿ ತಾತ್ಲಾಲಿಕ ಶಿಬಿರದಲ್ಲಿದ್ದ ನಿರ್ವಸಿತ ಭಾರತೀಯರನ್ನು ಉದ್ದೇಶಿಸಿ ಗಾಂಧೀಜಿ ಇದೇ ದಿನದಂದು ರೇಡಿಯೋ ಮೂಲಕ ಭಾಷಣ ಮಾಡಿದ್ದರು ದೆಹಲಿ ಆಕಾಶವಾಣಿ ಆವರಣದಲ್ಲಿ ಇಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ನೇಪಾಳಕ್ಕೆ ಳ ದಿನಗಳ ಭೇಟಿಗಾಗಿ ಬಾಂಗ್ಲಾದೇಶ ಅಧ್ಯಕ್ಷ ಮೊಹಮ್ಮದ್ ಅಬ್ದುಲ್ ಹಮೀದ್ ಇಂದು ಕಕಟ್ಮಂದು ತಲುಪುತ್ತಿದ್ದಾರೆ ಅವರು ನೇಪಾಳದ ಅಧ್ಯಕ್ಷ ವಿದ್ವಾದೋನಿ ಭಂಡಾರಿ ಅವರನ್ನು ಭೇಟಿಯಾಗಲಿದ್ದಾರೆ ಅಥಿತಿಗಳ ಗೌರವಾರ್ಥ ನೇಪಾಳ ಅಧ್ಯಕ್ಷರು ಭೋಜನ ಕೂಟ ಆಯೋಜಿಸಿದ್ದಾರೆ ಎಂದು ನೇಪಾಳದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ ಉಪಾಧ್ಯಕ್ಷರು ಪ್ರಧಾನಿ ನ್ಯಾಷನಲ್ ಅಸೆಂಬ್ಲಿಯ ಅಧ್ಯಕ್ಷರು ಹಾಗೂ ನೇಪಾಳದ ವಿದೇಶಾಂಗ ಸಚಿವರು ಬಾಂಗ್ಲಾ ಅಧ್ಯಕ್ಷರನ್ನು ಭೇಟಿಯಾಗುವ ಕಾರ್ಯಕ್ರಮವಿದೆ

ಇದೇ ಪಂದ್ಯದಲ್ಲಿ ಅಜಿತ್ ಸಿಂಗ್ ಮತ್ತು ರಿಂಕು ಕಂಚಿನ ಪದಕ ಗೆದ್ದಿದ್ದಾರೆ ಇದರೊಂದಿಗೆ ಟೋಕಿಯೋದಲ್ಲಿ ನಡೆಯಲಿರುವ ದಿವ್ಯಾಂಗ ಕ್ರೀಡಾಪಟುಗಳ ಒಲಿಂಪಿಕ್ ಗೇಮ್ಸ್ನಲ್ಲಿ ಭಾರತದ ಮೂವರು ಆಟಗಾರರು ಪಾಲ್ಗೊಳ್ಳುವುದು ಖಚಿತವಾಗಿದೆ

ಈ ಪಂದ್ಯಾವಳಿಯಲ್ಲಿ ಇದುವರೆಗೆ ಭಾರತ ಎರಡು ಚಿನ್ನ ಎರಡು ಬೆಳ್ಳಿ ಮತ್ತು ಒಂದು ಕಂಚಿನ ಪದಕವನ್ನು ಗೆದ್ದುಕೊಂಡಿದೆ